ಮತಗಟ್ಟೆಗಳಿಗೆ ಬಿಗಿ ಭದ್ರತೆ ಸರದಿ ಸಾಲಿನಲ್ಲಿ ನಿಂತು ಹುರುಪಿನಿಂದ ಮತ ಚಲಾಯಿಸಿದ ಮತದಾರರು

ಎಲ್ಲಿಯೂ ಅಹಿತಕರ ಘಟನೆ ನಡೆದ ವರದಿ ಇಲ್ಲ

ಪಲವೆಡೆ ಮತಗಟ್ಟೆಗಳ ಮುಂದೆ ಮತದಾರರು ಉದ್ದನೆಯ ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು ಮತದಾನಕ್ಕೆ ಬಿಗಿ ಭದ್ರತಾ ವ್ಯವಸ್ಥೆ ಮಾಡಲಾಗಿತ್ತು ಪಲವು ಮತಗಟ್ಟೆಗಳಲ್ಲಿ ವಿಶೇಷಚೇತನರು ತಮಗೆ ಒದಗಿಸಿದ್ದ ವಿಶೇಷ ಸೌಲಭ್ಯ ಸದುಪಯೋಗ ಪಡಿಸಿಕೊಂಡು ಮತದಾನ ಮಾಡಿದರು

ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಹಾಗೂ ಪಕ್ಷದ ನಾಯಕ ಎಸ್

ಕೃಷ್ಣ ಸದಾಶಿವನಗರ ಮತಗಟ್ಟೆಯಲ್ಲಿ ಮತ್ತು ರಾಜಾಜಿನಗರದ ಮತಗಟ್ಟೆಯಲ್ಲಿ ಸುರೇಶ್ ಕುಮಾರ್ ಕೋರಮಂಗಲ ಮತಗಟ್ಟೆಯಲ್ಲಿ ಪಕ್ಷದ ನಾಯಕ ರಾಜೀವ್ ಚಂದ್ರಶೇಖರ್ ಮತ ಚಲಾಯಿಸಿದರು ಉಡುಪಿಯಲ್ಲಿ ಬಿಜೆಪಿ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಚಿಕ್ಕಬಳ್ಳಾಮರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿ

ಬಚ್ಚೇಗೌಡ ಮತ ಚಲಾಯಿಸಿದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಿದ್ದರಾಮನಹುಂಡಿ ಮತಗಟ್ಟೆಯಲ್ಲಿ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಹಾಗೂ ಅವರ ಪುತ್ರ ಯತೀಂದ್ರ ಮತ ಚಲಾಯಿಸಿದರು ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆರ್

ಅಧಿಕಾರಿಗಳು ಮತಯಂತ್ರ ದೋಷ ಸರಿಪಡಿಸಿದ ನಂತರ ಮತದಾನ ಮುಂದುವರಿಯಿತು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ

ಮುನಿಯಪ್ಪ ಹಾರೋಹಳ್ಳಿ ಮತಗಟ್ಟೆಯಲ್ಲಿ ಕುಟುಂಬ ಸಹಿತ ಮತ ಚಲಾಯಿಸಿದರು ಕೋಲಾರ ತಾಲೂಕು ಮಲ್ಲಸಂದ್ರ ಗ್ರಾಮಸ್ಥರು ಕೆ

ವ್ಯಾಲಿ ಯೋಜನೆಯಡಿ ಗ್ರಾಮದ ಕೆರೆಗೆ ನೀರು ಹರಿಸುವ ಬೇಡಿಕೆ ಮುಂದಿಟ್ಟು ಮತದಾನ ಬಹಿಷ್ಠರಿಸಿದ್ದರು

ಮಂಡ್ಕ ಕ್ಷೇತ್ರದ ಬಸರಾಳು ಕದಬಳ್ಳಿ ಮತಗಟ್ಟಿಗಳಲ್ಲಿ ದೃಷ್ಟಿ ವಿಶೇಷಚೇತನರು ವಿದ್ಯುನ್ಮಾನ ಮತಯಂತ್ರಗಳಲ್ಲಿ ಅಳವಡಿಸಲಾದ ಬ್ರೈಲ್ ಲಿಖಿ ಅನುಸರಿಸಿ ಮಾಡಿದ ಮತದಾನ ಮತ್ತೊಂದು ಚಿನ್ನೆಗೆ ಚಲಾವಣೆಯಾಗಿದೆ ಎಂದು ದ್ಯಸ್ಟಿ ವಿಶೇಷಚೇತನ ವ್ಯಕ್ತಿ ಅರುಣ್ ಕುಮಾರ್ ಮತಗಟ್ಟೆ ಅಧಿಕಾರಿಗೆ ದೂರು ನೀಡಿರುವುದು ವರದಿಯಾಗಿದೆ ಮಂಡ್ಕ ಜಿಲ್ಲೆ ಮದ್ದೂರು ತಾಲೂಕಿನ ದೊಡ್ಡರಸಿನಕೆರೆ ಗ್ರಾಮದ ಶತಾಯುಷಿ ಚಿಕ್ಕಮಾಯಮ್ಮ ಮತ ಚಲಾಯಿಸಿದ್ದು ವಿಶೇಷವಾಗಿತ್ತು ಜೆಡಿಎಸ್ ನಾಯಕ ಸಿ

ಪುಟ್ವರಾಜು ಸ್ವಗ್ರಾಮ ಚಿನಕುರಳಿಯಲ್ಲಿ ಕುಟುಂಬ ಸಮೇತ ಮತ ಚಲಾಯಿಸಿದರು

ತಮ್ಮಣ್ಣ ಸ್ವಗ್ರಾಮ ದೊಡ್ಡರಸಿನಕೆರೆ ಗ್ರಾಮದಲ್ಲಿ ಎನ್

ಚಿತ್ರದುರ್ಗ ಜಿಲ್ಲೆಯ ಎಂ

ಹಟ್ಟಿ ಮತಗಟ್ಟೆಯಲ್ಲಿ ಚಿತ್ರದುರ್ಗದ ಮುರುಘಾ ಮಠದ ಡಾ ಶಿವಮೂರ್ತಿ ಮುರುಘಾ ಶರಣರು ಮತದಾನ ಮಾಡಿದರು

ಅವರಲ್ಲಿ ತುಮಕೂರು ಕ್ಷೇತ್ರದಿಂದ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಡಿ

ಸದಾನಂದ ಗೌಡ ಹಾಗೂ ಇವರ ಪ್ರತಿಸ್ಪರ್ಧಿ ರಾಜ್ಯ ಸಚಿವ ಕೃಷ್ಣಬೈರೇಗೌಡ ಚಿಕ್ಕಬಳ್ಳಾಮರ ಕ್ಷೇತ್ರದ ಅಭ್ಯರ್ಥಿ ಎಂ

ರಾಜ್ದದಲ್ಲಿ ಎರಡನೇ ಪಂತದಲ್ಲಿ ಚುನಾವಣೆ ನಡೆಯಲಿರುವ ಲೋಕಸಭಾ ಕ್ಷೇತ್ರಗಳ ಪೈಕಿ ಬಾಗಲಕೋಟೆ ಮತ್ತು ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪಕ್ಷದ ವಿಜಯ ಸಂಕಲ್ಪ ರ್ಕಾಲಿ ಉದ್ದೇಶಿಸಿ ಮಾತನಾಡಿದರು ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ದೇಶಕ್ಕೆ ಸ್ಥಿರ ಸರ್ಕಾರದ ಅಗತ್ಯವಿದೆ ಭಯೋತ್ಪಾದನೆ ವಿರುದ್ಧ ಯಾವುದೇ ಹಿಂಜರಿಕೆ ಇಲ್ಲದೆ ಹೋರಾಟ ಮಾಡುವ ಶಕ್ತಿ ಹೊಂದುವ ಅವಶ್ಯಕತೆ ಇದೆ ಎಂದು ಹೇಳಿದರು ನಂತರ ಚಿಕ್ಕೋಡಿಯಲ್ಲಿ ಸಾರ್ವಜನಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ದೇಶದ ಪರಂಪರೆ ಮತ್ತು ಸಂಸ್ಟತಿ ರಕ್ಷಿಸುವ ಪರಿಸ್ಥಿತಿ ಎದುರಾಗಿದೆ ವಿರೋಧ ಪಕ್ಷಗಳು ರಾಷ್ಟವಾದವನ್ನು ತೆಗಳುವ ಜೊತೆಗೆ ಭ್ರಷ್ಟಾಚಾರವನ್ನೇ ಶಿಷ್ಣಾಚಾರವನ್ನಾಗಿ ಮಾಡಿಕೊಂಡಿವೆ ಸೈನಿಕರ ಬಗ್ಗೆ ಉದಾಸೀನದ ಮಾತುಗಳನ್ನು ಆಡುತ್ತಿವೆ ಎಂದು ಕಟುವಾಗಿ ಟೀಕಿಸಿದರು

ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಉಳೂರು ಕ್ರಾಸ್ ಸಮೀಪ ಇಂದು ಬೆಳಗಿನಜಾವ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೂವರು ಮೃತಪಟ್ಟಿದ್ದಾರೆ ಖಾಸಗಿ ಬಸ್ ರಸ್ತೆಯ ಕಡಿದಾದ ತಿರುವಿನಲ್ಲಿ ನಿಯಂತ್ರಣ ತಪ್ಪಿ ಈ ಅಪಘಾತ ಸಂಭವಿಸಿದೆ ಗಾಯಗೊಂಡವರನ್ನು ಸಾಗರದ ಸರ್ಕಾರಿ ಆಸ್ವತ್ರೆಗೆ ಸೇರಿಸಲಾಗಿದೆ ವಿಜಯಪುರ ಜಿಲ್ಲೆಯ ಆಲಮಟ್ಟ ಜಲಾಶಯದಿಂದ ಜನ ಜಾನುವಾರುಗಳಿಗೆ ಕುಡಿಯುವ ಉದ್ದೇಶಕಾಗಿ ಕೆರೆ ಬಾಂದಾರುಗಳಿಗೆ ನೀರು ಬಿಡುಗಡೆ ಮಾಡಲು ಜಿಲ್ಲಾಧಿಕಾರಿ ಎಂ

ಆಲಮಟ್ಟಿ ಜಲಾಶಯದಿಂದ ಬಿಡುಗಡೆ ಮಾಡಲಾಗುವ ನೀರನ್ನು ನಾರಾಯಣಮರ ಜಲಾಶಯದವರೆಗಿನ ಮತ್ತು ನಾರಾಯಣಮರ ಜಲಾತಯದಿಂದ ಬಿಡುಗಡೆ ಮಾಡುವ ನೀರನ್ನು ವಿವಿಧ ಕಾಲುವೆಗಳ ಅಕ್ಕಪಕ್ಕದ ಗ್ರಾಮಗಳಿಗೆ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಉಪಯೋಗಿಸಬೇಕು ಕೃಷಿ ಮತ್ತು ಇನ್ನಿತರ ಚಟುವಟಿಕೆಗಳಿಗೆ ಬಳಕೆ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ಆದೇತದಲ್ಲಿ ತಿಳಿಸಲಾಗಿದೆ

ಬೆಂಗಳೂರಿನಲ್ಲಿ ನಾಳೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಧ್ವಜ ದಿನಾಚರಣೆ ಪಮ್ಮಿಕೊಳ್ಳಲಾಗಿದೆ

ಕರಾವಳಿ ಮತ್ತು ಉತ್ತರ ಒಳನಾಡು ಜಿಲ್ಲೆಯಲ್ಲಿ ಒಣಹವೆ ಮುಂದುವರಿದಿದೆ

ಬೆಂಗಳೂರು ಮತ್ತು ಸುತ್ತಮುತ್ತ ಭಾಗಶಃ ಮೋಡಕವಿದ ವಾತಾವರಣ ಇರಲಿದ್ದು ಕೆಲವೊಮ್ಮೆ ಮಳೆ ಅಥವಾ ಗುಡುಗುಸಹಿತ ಮಳೆ ಬೀಳುವ ಸಾಧ್ಯತೆ